ಸ್ವಾತಂತ್ರ್ಯ ನಂತರ ದೇಶ ರಕ್ಷಣೆಗಾಗಿ ಬಲಿದಾನಗೈದ ಯೋಧರ ಗೌರವಾರ್ಥ ಈ ಸ್ವಾರಕ ನಿರ್ಮಿಸಲಾಗಿದೆ

ಸ್ಥಾರಕವನ್ನು ದೇಶಕ್ಕೆ ಸಮರ್ಪಿಸುವ ಮುನ್ನ ಮಾಜಿ ಯೋಧರನ್ನುದ್ವೇತಿಸಿ ಮಾತನಾಡಿದ ಮೋದಿ ಭಾರತದ ಸೇನಾಪಡೆ ವಿಶ್ವದ ಧ್ಯೆರ್ಯಶಾಲಿ ಸೇನೆಗಳಲ್ಲಿ ಒಂದಾಗಿದೆ ಎಂದರು ದೇಶದ ಸ್ತೆನಿಕರು ಸವಾಲುಗಳನ್ನು ಸದಾ ಸ್ವೀಕರಿಸಿ ಸಮರ್ಥವಾಗಿ ಎದುರಿಸಿದ್ದಾರೆ ಎಂದು ಪ್ರಧಾನಮಂತ್ರಿ ಹೇಳದರು ಭಾರತೀಯ ಸಶಸ್ತಪಡೆಗಳನ್ನು ಸ್ವಾವಲಂಬಿ ಮಾಡಲು ಕೇಂದ್ರ ಸರ್ಕಾರ ಅವಿರತವಾಗಿ ಶ್ರಮಿಸುತ್ತದೆ ಎಂದು ತಿಳಿಸಿದರು ಮಲ್ವಾಮಾ ಭಯೋತ್ಪಾದಕ ದಾಳಿಯಲ್ಲಿ ಹುತಾತ್ಪರಾದ ಸಿಆರ್ಪಿಎಫ್ನ ಯೋಧರಿಗೆ ಶ್ರಧಾನಮಂತ್ರಿ ನಮನ ಸಲ್ಲಿಸಿದರು ತಮ್ನ ಸರ್ಕಾರ ಒಂದು ತ್ರೇಣಿ ಒಂದು ಪಿಂಚಣಿ ಯೋಜನೆಯನ್ನು ಅನುಷ್ಠಾನಕ್ಕೆ ತಂದಿದ್ದು

ಕಾಂಗ್ರೆಸ್ ವಿರುದ್ದ ವಾಗ್ದಾಳಿ ನಡೆಸಿದ ಪ್ರಧಾನಿ ಆ ಪಕ್ಷದ ಹಿರಿಯ ನಾಯಕರು ವಿವಿಐಪಿ ಕಾಪ್ವರ್ ವ್ವವಹಾರದ ಭ್ರಷ್ಟಾಚಾರ ಪ್ರಕರಣದಲ್ಲಿ ಸಲುಕಿದ್ದರಿಂದಲೇ ರಫೇಲ್ ಯುದ್ದ ವಿಮಾನಗಳನ್ನು ಖರೀದಿಸದಿರುವುದಕ್ಕೆ ಹಿಂಜರಿದರು ಎಂದರು ಈ ಸಂದರ್ಭದಲ್ಲಿ ಮಾತನಾಡಿದ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಧ್ಲೆಯತಾಲಿ ಯೋಧರ ಸ್ನರಣಾರ್ಥ ಸ್ನಾರಕ ನಿರ್ಮಾಣ ಮಾಡುವ ಆಶ್ವಾಸನೆಯನ್ನು ಸರ್ಕಾರ ಪೂರ್ಣಗೊಳಿಸಿದೆ ಎಂದರು ಈ ಸ್ನಾರಕ ವೀರ ಯೋಧರ ಶೌರ್ಯವನ್ನು ದೇಶದ ಜನತೆ ಸ್ಥರಿಸುವಂತೆ ಮಾಡುತ್ತದೆ ಎಂದರು

ಕುಮಾರಸ್ವಾಮಿ ತಿಳಿಸಿದ್ದಾರೆ ಈ ಮಧ್ಯೆ ಕೊಯಮತ್ತೂರಿನ ಸುಳೂರು ವಾಯುನೆಲೆಯಿಂದ ಆಗಮಿಸಿರುವ ಎರಡು ಸೇನಾ ಹೆಲಿಕಾಪ್ಲರ್ಗಳು ಬೆಂಕಿ ನಂದಿಸುವ ಕಾರ್ಯದಲ್ಲಿ ತೊಡಗಿವೆ

ಈಗಾಗಲೇ ವರದಿಯಾಗಿರುವಂತೆ ಕುಂದಕೆರೆ ವಲಯದಲ್ಲಿ ಕಳೆದ ವಾರ ಕಾಣಿಸಿಕೊಂಡ ಬೆಂಕಿ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಮದ್ದೂರು ಬಂಡೀಪುರ ವಲಯಗಳಗೂ ವ್ಡಾಪಿಸಿದ್ದು ಅರಣ್ಡ ಪ್ರದೇಶ ಸುಟ್ಟು ಕರಕಲಾಗಿದೆ

ಕೆಲವು ಪ್ರಾಣಿ ಪಕ್ಷಿಗಳು ವಲಸೆ ಹೋಗುತ್ತಿವೆ ಅರಣ್ಣ ಇಲಾಖೆಯ ಸಿಬ್ಲಂದಿ ಅಗ್ನಿಶಾಮಕ ಪಡೆಗಳು ಸ್ತೌಟ್ ಹಾಗೂ ಗೈಡ್ವೆನ ಸ್ವಯಂ ಸೇವಕರು ರಾಜ್ಯದ ವಿವಿಧ ಸಂಘ ಸಂಸ್ಟೆಗಳ ಸ್ವಯಂಸೇವಕರು ಕಾಡಂಚನ ಗ್ರಾಮಸ್ವರು ಹಾಗೂ ಗಿರಿಜನರು ಬೆಂಕಿಯನ್ನು ನಂದಿಸುವ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ ಅರಣ್ಯ ಸಚಿವ ಸತೀತ್ ಜಾರಕಿಹೊಳಿ ಸ್ಥಳಕ್ಕೆ ತೆರಳಿದ್ದು ಬೆಂಕಿ ನಂದಿಸುವ ಕಾರ್ಯಾಚರಣೆಯನ್ನು ಖುದ್ದುಪರಿಶೀಲಿಸಿದರು

ಕಾನ್ವುರದಲ್ಲಿಂದು ಡಿಎವಿ ಕಾಲೇಜಿನ ಶತಮಾನೋತ್ಸವದ ಉದ್ರಾಟನಾ ಸಮಾರಂಭದಲ್ಲಿ ಮಾತನಾಡಿದ ಅವರು ವಿದ್ಯಾರ್ಥಿಗಳು ಹೊಸ ಸವಾಲುಗಳೊಂದಿಗೆ ಸೂಕ್ತವಾಗಿ ಹೊಂದಿಕೊಳ್ಳಬೇಕೆಂದು ಚ್ವಾನಾಧಾರಿತ ಶಿಕ್ಷಣ ಇಂದಿನ ಅಗತ್ತವಾಗಿದೆ ಎಂದ ರಾಷ್ಟಪತಿ ಅವರು ಇದು ವಿದ್ಯಾರ್ಥಿಗಳಿಗೆ ಎಲ್ಲ ಕ್ಷೇತ್ರಗಳಲ್ಲಿ ವಿಶಾಲವಾದ ಅವಕಾಶಗಳನ್ನು ತೆರೆಯಲಿದೆ ಜಾಗತಿಕ ತಾಂತ್ರಿಕ ಕ್ಷೇತ್ರದಲ್ಲಿ ಭಾರತ ಉತ್ತಮ ಹೆಸರುಗಳಿಸಿದೆ ಎಂದರು

ಅಂತಾರಾಷ್ವೀಯ ವಿಪಸ್ಸನ ಧ್ಯಾನ ಕೇಂದ್ರದಲ್ಲಿ ಧಮ್ಮ ಕಲ್ಕಾಣ ವಿಭಾಗವನ್ನು ಉದ್ಘಾಟಿಸಿದರು

ಶಾಂತಿ ಕಾಪಾಡುವಂತೆ ಪ್ರತಿಭಟನಾಕಾರರಿಗೆ ಮನವಿ ಮಾಡಿದ್ಗಾರೆ

ಸಿಬಿಐ ವಿಶೇಷ ನ್ವಾಯಾಲಯದ ನ್ವಾಯಾಧೀಶ ಅರವಿಂದ್ ಕುಮಾರ್ ಕಳೆದ ವರ್ಷ ನಡೆಸಲಾದ ದಾಳಿಯ ವೇಳೆ ವಾದ್ರಾರಿಂದ ವಶಪಡಿಸಿಕೊಂಡಿರುವ ದಾಸ್ತಾವೇಜುಗಳ ಮುದ್ರಿತ ಪ್ರತಿಗಳನ್ನು ಐದು ದಿನಗಳ ಒಳಗೆ ವಾದ್ರಾಗೆ ಪೂರೈಸುವಂತೆ ಜಾರಿ ನಿರ್ದೇಶನಾಲಯಕ್ಕೆ ಸೂಚನೆ ನೀಡಿದರು ಜಾರಿ ನಿರ್ದೇಶನಾಲಯವು ವಶಕ್ಕೆ ಪಡೆದಿರುವ ದಾಖಲೆಗಳ ಆಧಾರದ ಮೇಲೆ ತಮ್ನ ವಿಚಾರಣೆ ನಡೆಸುತ್ತಿದ್ದು ತಮಗೆ ಅದರ ಪ್ರತಿಗಳನ್ನು ಒದಗಿಸಬೇಕು ಎಂದು ಶನಿವಾರ ಸಲ್ಲಿಸಿದ್ದ ಅರ್ಜಿಯಲ್ಲಿ ಕೋರಿದ್ದರು

ಇಬ್ಬರಿಗಿಂತ ಹೆಚ್ಚು ಮಕ್ಕಳರುವ ಅಧ್ಯರ್ಥಿಗಳನ್ನು ಚುನಾವಣಾ ಕಣಕ್ಕೆ ಇಳಿಸದಂತೆ ರಾಜಕೀಯ ಪಕ್ಷಗಳಿಗೆ ನಿರ್ದೇಶನ ನೀಡಬೇಕೆಂದು ಕೋರಿ ಸಲ್ಲಿಸಲಾಗಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಪರಿಗಣಿಸಲು ಸುಪ್ರೀಂಕೋರ್ಟ್ ಇಂದು ನಿರಾಕರಿಸಿದೆ ಬಿಜೆಪಿ ನಾಯಕ ಮತ್ತು ವಕೀಲ ಅಶ್ವಿನಿ ಉಪಾಧ್ಯಾಯ ಈ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಿದ್ದರು ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೋಯ್ ನೇತೃತ್ವದ ಪೀಠ ಈ ಕುರಿತಂತೆ ವಕೀಲರ ಮನವಿ ಕೇಂದ್ರ ಗೃಹ ಸಚಿವಾಲಯ ಹಾಗೂ ಚುನಾವಣಾ ಆಯೋಗದ ಮುಂದೆ ಬಾಕಿ ಇದೆ ಎಂದು ಹೇಳಿತು ಇದಕ್ಕೆ ಪ್ರತಿಕ್ರಿಯಿಸಿದ ವಕೀಲರು ತಮ್ಮ ಅರ್ಜಿಯನ್ನು ನ್ಹಾಯಪೀಠ ವಜಾಗೊಳಿಸಿದರೆ ಪ್ರಾಧಿಕಾರಗಳು ಈ ಸಂಬಂಧ ತಾವು ಸಲ್ಲಿಸಿರುವ ಮನವಿಯನ್ನು ಪುರಸ್ಕರಿಸುವುದಿಲ್ಲ ಎಂದು ಪೀಠಕ್ಕೆ ತಿಳಿಸಿದರು

ಟಾಸ್ ಗೆದ್ದು